ಪರಿಯಾಣದ ಗುರುಗ್ರಮದಲ್ಲಿ ಶ್ರಮುಖ ಯೋಜನೆಗಳ ಉದ್ಘಾಟನೆಯ ನಂತರ ಸಾರ್ವಜನಿಕರನ್ನುದ್ದೇತಿಸಿ ಮಾತನಾಡಿದ ಪ್ರಧಾನಿ

ವಿಶ್ವಕರ್ಮ ಕೌಶಲ ವಿಶ್ವವಿದ್ಯಾಲಯ ಈ ಪ್ರದೇಶದ ಯುವಕರ ಕೌಶಲ್ಯವನ್ನು ಹೆಚ್ಚಿಸಲಿದೆ ಎಂದರು ದೆಹಲಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಪರಿಸರ ಮಾಲಿನ್ನ ತ್ಗುಸುವಲ್ಲಿ ಎಕ್ಸ್ಪ್ರೆಸ್ ಮಾರ್ಗ ದೊಡ್ಡ ಪಾತ್ರ ನಿಭಾಯಿಸಲಿದೆ ಸುಗಮ ಪ್ರಯಾಣಕ್ಕೆ ಹಾಗೂ ಸುಗಮ ಬದುಕಿಗೆ ಈ ಹೆದ್ದಾರಿ ನೆರವಾಗಲಿದೆ ಎಂದರು ಹೆಚ್ಚುತ್ತಿರುವ ಸಂಪರ್ಕ ಮಾರ್ಗಗಳಿಂದಾಗಿ ಉದ್ಯೋಗಾವಕಾಶಗಳು ಸೃಷ್ಷಿಯಾಗಲಿದ್ದು ಮೆಟ್ರೋ ರೈಲ್ವೆ ಹಾಗೂ ಜಲಮಾರ್ಗಗಳ ಅಭಿವೃದ್ದಿಯಿಂದ ನಿರ್ಮಾಣ ಮತ್ತು ಉತ್ಪಾದನಾ ವಲಯಗಳಿಗೆ ಹೆಚ್ಚಿನ ಲಾಭಗವಾಗಲಿದೆ ಎಂದು ಹೇಳಿದರು ದೆಹಲಿ ಮೆಟ್ರೋದ ಎಸ್ಟಾರ್ಟ್ ಮುಜೇಸರ್ ಬಲ್ಲಭ್ಗಡ ಕಾರಿಡಾರ್ ಆರಂಭದ ನಂತರ ಎರಡು ಲಕ್ಷ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ನುಡಿದರು

ಈ ಹಂತದಲ್ಲಿ ಮಹಿಳಾ ಮತದಾರರು ಮಹತ್ವದ ಪಾತ್ರ ವಹಿಸಲಿದ್ಲು

ಈ ಮಹಿಳಾ ಸ್ನೇಟಿ ಮತಗಟ್ಟೆಗಳನ್ನು ಸಂಪೂರ್ಣವಾಗಿ ಮಹಿಳಾ ಸಿಬ್ಬಂದಿಯೇ ನಿರ್ವಹಿಸಲಿದ್ದಾರೆ ಮತ್ತೊಂದೆಡೆ ತೆಲಂಗಾಣ ವಿಧಾನಸಭಾ ಚುನಾವಣೆಗಳಿಗೆ ನಾಮಪತ್ರ ಸಲ್ಲಿಸಲು ಕಡೆಯ ದಿನವಾದ ಇಂದು ಪಲವು ಪ್ರಮುಖರು ತಮ್ನ ನಾಮಪತ್ರ ಸಲ್ಲಿಸಿದರು ರಾಜಸ್ಥಾನದಲ್ಲೂ ನಾಮಪತ್ರ ಸಲ್ಲಿಕೆಗೆ ಇಂದು ಕಡೆಯ ದಿನವಾಗಿತ್ತು ನಾಳೆ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಲಿದ್ದು

ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹಸಚಿವ ರಾಜನಾಥ್ ಸಿಂಗ್ ವಹಿಸಿದ್ದರು ಈ ನಡುವೆ ಈ ಪ್ರಕರಣದ ತನಿಖೆಗಾಗಿ ರಾಷ್ಟೀಯ ತನಿಖಾ ದಳದ ಮೂವರು ಸದಸ್ಕರ ತಂಡ ನಿನ್ನೆ ರಾತ್ರಿ ಸ್ಥಳಕ್ಕೆ ತೆರಳಿ

ಸ್ಫೋಟ ತಜ್ಞರು ಸಹ ಇವರೊಂದಿಗೆ ತೆರಳಿದ್ದು ಪಂಜಾಬ್ನ ಹೊಲೀಬ್ ಮಹಾನಿದೇತಕರು ಮತ್ತು ಗುಪ್ತದಳದ ಡಿಜಿಪಿ ಅವರನ್ನು ಈ ತಂಡ ಭೇಟಿ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲಿದೆ ಈ ಮಧ್ಯೆ

ಪಂಜಾಬ್ನ ಎಲ್ಲ ನಿರಂಕಾರಿ ಭವನಗಳಲ್ಲಿ ಹೆಚ್ಚನ ಬಿಗಿ ಭದ್ರತೆ ಕಲ್ಪಸಲಾಗಿದೆ ಕೇಂದ್ರ ನಾಗರಿಕ ವಿಮಾನಯಾನ ಖಾತೆಯ ಸಚಿವರಾದ ಸುರೇತ್ ಪ್ರಭು

ಸರಕು ಸರಂಜಾಮು ಕಳೆದುಕೊಂಡವರ ದೂರುಗಳು ಹಾಗೂ ಉದ್ದದ ಸರತಿ ಸಾಲುಗಳು ಸೇರಿದಂತೆ ಪ್ರಯಾಣಿಕರ ಪಲವು ಕುಂದು ಕೊರತೆಗಳನ್ನು ಈ ವೆಬ್ ಹೋರ್ಟಲ್ ನಿಭಾಯಿಸಲಿದೆ ವಿಮಾನಗಳ ಆಗಮನದ ನಿಖರ ಸಮಯ ಹಾಗೂ ಪ್ರಸಕ್ತ ಸ್ಥಿತಿಗತಿ ಕುರಿತು ನೈಜ ಮಾಹಿತಿಯನ್ನು ಸಹ ಈ ವ್ಯವಸ್ಥೆ ಪ್ರಯಾಣಿಕರಿಗೆ ಒದಗಿಸಲಿದೆ ದೆಹಲಿಯಲ್ಲಿಂದು ಡಿಜಿಟಲ್ ವ್ಯವಸ್ಥೆಯನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಸಚಿವ ಸುರೇತ್ ಪ್ರಭು

ಕೇಂದ್ರ ಸಚಿವ ಕೆ

ಕೇರಳ ರಾಜ್ಯ ಸರ್ಕಾರ ಶಬರಿಮಲೆಯನ್ನು ರಣರಂಗವಾಗಿ ಪರಿವರ್ತಿಸಿದೆ

ಆದರೆ ದೇವಸ್ತಂ ಮಂಡಳಿ ಹಾಗೂ ರಾಜ್ಯ ಸರ್ಕಾರ ಯಾವುದೇ ಕಾಮಗಾರಿಗಳನ್ನು ಕೈಗೊಂಡಿಲ್ಲ ಎಂದು ದೂರಿದರು

ಕೇರಳ ರಾಜ್ಯಾದ್ಯಂತ ಪಲವು ಕಡೆ ಇದೇ ರೀತಿಯ ಪ್ರತಿಭಟನೆಗಳು ನಡೆದವು ತಮ್ಮ ಎರಡು ದೇತಗಳ ಭೇಟಿಯ ಮೊದಲ ಚರಣವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಇಂದು ಮಧ್ಯಾಷ್ನ ವಿಯೆಟ್ನಾಂ ರಾಜಧಾನಿ ಪನೋಯ್ ತಲುಪಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರನ್ನು ಉಭಯ ದೇಶಗಳ ರಾಯಭಾರಿಗಳೊಂದಿಗೆ ಅಲ್ಲಿನ ರಾಷ್ಷಾದ್ಯಕ್ತರ ಕಾರ್ಯಾಲಯದ ಮುಖ್ಯಸ್ವ ಡಾವೋ ವಿಯೆಟ್ ಟ್ರಂಗ್ ಅವರು ಬರಮಾಡಿಕೊಂಡರು

ಭಾರತ ವಿಯೆಟ್ನಾಂ ಕೈಗಾರಿಕೋದ್ಯಮಿಗಳ ವೇದಿಕೆ ಪಾಗೂ ಭಾರತೀಯ ಉದ್ಯಮದಾರ ಸಮುದಾಯದ ನಿಯೋಗವನ್ನು ಉದ್ದೇತಿಸಿ ಇಂದು ಮಾತನಾಡಲಿದ್ದಾರೆ

ಕೇಂದ್ರ ಗೃಹಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ದೆಪಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಪಣಾಸು ಸಚಿವ ಅರುಣ್ ಜೇಟ್ಲ ಕೃಷಿ ಸಚಿವ ರಾಧಾಮೋಹನ್ ಸಿಂಗ್ ಗೃಹ ಕಾರ್ಯದರ್ತಿ ರಾಜೀವ್ ಗೌಬಾ ಹಾಗೂ ವಿವಿಧ ಸಚಿವಾಲಯಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾರ್ಸೊಂಡಿದ್ದರು

ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ನಡೆದ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಭೆಯ ಬಳಕ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಕಲಾಪದ ಅವಧಿಯನ್ನು ಇನ್ನೊಂದು ದಿನ ವಿಸ್ತರಿಸಲು ಸರ್ಕಾರಕ್ಕೆ ಪ್ರಸ್ತಾವ ಕಳಸಲಾಗಿದೆ

ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಥೆಗಳ ಚರ್ಚೆಗೆ ಸೂಕ್ತ ಆದ್ಯತೆ ನೀಡಲಾಗುವುದು ಪ್ರಕ್ನೋತ್ತರ ಗಮನಸೆಳೆಯುವ ಸೂಚನೆ ಮತ್ತು ಪೂನ್ಯ ಅವಧಿಯಲ್ಲಿ ಈ ಸಮಸ್ನೆಗಳ ಚರ್ಚೆಗೆ ಆದ್ಯತೆ ನೀಡಲಾಗುವುದು ಎಂದು ರಮೇಶ್ ಕುಮಾರ್ ತಿಳಿಸಿದರು

ಷಾಜಿ ಕರುಣ್ ನಿರ್ದೇತನದ ಮಲಯಾಳಂ ಚಿತ್ರ ಒಲು ಪನೋರಮಾ ವಿಭಾಗದಲ್ಲಿ ಪ್ರದರ್ತನಗೊಳ್ಳುವ ಮೊದಲ ಚಿತ್ರವಾಗಲಿದೆ ಆದಿತ್ಯ ಸುಹಾಸ್ ಜಂಭಾಲೆ ನಿರ್ದೇತನದ ಖವಾಣ್ ಭಾರತೀಯ ಪನೋರಮಾದ ಕಿರುಚಿತ್ರ ವಿಭಾಗದಲ್ಲಿ ಪ್ರದರ್ತನಗೊಳ್ಳುವ ಮೊದಲ ಚಿತ್ರವಾಗಲಿದೆ